ಪಶಿರು ವಲಯದಲ್ಲಿ ಸೀಮಿತ ಚಟುವಟಿಕೆಗಳನ್ನು ಹೊರತುವಡಿಸಿ ಉಳಿದೆಲ್ಲಾ ಚಟುವಟಿಕೆಗಳಿಗೆ ಅನುಮತಿ

ಗ್ಟಪ ಸಚಿವಾಲಯ ಎಂಎಜ್ಎ ಹೊರಡಿಸಿದ ಹೊಸ ಮಾರ್ಗಸೂಚಿಗಳಂತೆ ಕೆಂಪು ವಲಯಗಳಲ್ಲಿ ಮನ್ರೇಗಾ ಕಾರ್ಯಗಳು ಆಹಾರ ಸಂಸ್ಕರಣಾ ಘಟಕಗಳು ಮತ್ತು ಇಟ್ಲಿಗೆ ಗೂಡುಗಳು ಸೇರಿದಂತೆ ಗ್ರಾಮೀಣ ಪ್ರದೇಶದ ಎಲ್ಲಾ ಕೈಗಾರಿಕಾ ಮತ್ತು ನಿರ್ಮಾಣ ಚಟುವಟಿಕೆಗಳಿಗೆ ಅನುಮತಿ ಇದೆ ಕೃಷಿ ಪೂರ್ಕೆಕೆ ಸರಪಳಿಯಲ್ಲಿ ಎಲ್ಲಾ ಕೃಷಿ ಚಟುವಟಿಕೆಗಳಾದ ಬಿತ್ತನೆ ಕೊಯ್ಲು ಸಂಗ್ರಹ ಮತ್ತು ಮಾರುಕಟ್ಟೆ ಕಾರ್ಯಾಚರಣೆಳಿಗೆ ಅನುಮತಿಸಲಾಗಿದೆ ಒಳನಾಡು ಮತ್ತು ಸಮುದ್ರ ಮೀನುಗಾರಿಕೆ ಸೇರಿದಂತೆ ಪಶುಸಂಗೋಪನಾ ಚಟುವಟಿಕೆಗಳಿಗೂ ಸಹ ಸಂಪೂರ್ಣವಾಗಿ ಅನುಮತಿಸಲಾಗಿದೆ ಎಲ್ಲಾ ತೋಟಗಾರಿಕಾ ಚಟುವಟಿಕೆಗಳು ಮತ್ತು ಅವುಗಳ ಸಂಸ್ಕರಣೆ ಮತ್ತು ಮಾರುಕಟ್ಟೆಗೂ ಅನುಮತಿ ನೀಡಲಾಗಿದೆ ಈ ಅವಧಿಯಲ್ಲಿ ವಿವಿಧ ಚಟುವಟಿಕೆಗಳನ್ನು ನಿಯಂತ್ರಿಸಲು ಗೃಪ ಸಚಿವಾಲಯ ಪೊಸ ಮಾರ್ಗಸೂಚಿಗಳನ್ನು ಪೊರಡಿಸಿದ್ದು ದೇಶದಲ್ಲಿನ ಜಿಲ್ಲೆಗಳನ್ನು ಕೆಂಪು ಪಸಿರು ಮತ್ತು ಕಿತ್ತಳೆ ವಲಯಗಳಾಗಿ ವಿಂಗಡಿಸಿದೆ ಪಸಿರು ಮತ್ತು ಕಿತ್ತಳೆ ವಲಯಕ್ಕೆ ಬರುವ ಜಿಲ್ಲೆಗಳಲ್ಲಿ ಸಾಕ ಸ್ವ ವಿನಾಯಿತಿಗಳನ್ನು ಮಾರ್ಗಸೂಚಿಗಳಲ್ಲಿ ಒದಗಿಸಲಾಗಿದೆ ಲಾಕ್ಡೌನ್ನ ಹೊಸ ಮಾರ್ಗಸೂಚಿಗಳಲ್ಲಿ ಕೆಂಪು ವಲಯಗಳಲ್ಲಿ ಕ್ಷಾರದ ಅಂಗಡಿಗಳು ಸ್ವಾ ಮತ್ತು ಸಲೂನ್ಗಳನ್ನು ಹೊರತು ಪಡಿಸಿ ವಾಣಿಜ್ಯ ಮತ್ತು ಖಾಸಗಿ ಉದ್ಯಮಗಳಾದ ಮುದ್ರಣ ಮತ್ತು ಎಲೆಕ್ಟಾನಿಕ್ ಮಾಧ್ಯಮ ಐಟಿ ಮತ್ತು ಐಟಿ ಸಂಬಂಧಿತ ಸೇವೆಗಳು ಡೇಟಾ ಮತ್ತು ಕಾಲ್ ಸೆಂಟರ್ಗಳು ಶೈತ್ಯಾಗಾರ ಮತ್ತು ಗೋದಾಮು ಸೇವೆಗಳು ಖಾಸಗಿ ಭದ್ರತೆ ಸೌಲಭ್ಯ ನಿರ್ವಹಣಾ ಸೇವೆಗಳು ಮತ್ತು ಸ್ವಯಂ ಉದ್ಯೋಗಿಗಳು ಒದಗಿಸುವ ಸೇವೆಗಳಿಗೆ ಅವಕಾಶ ಒದಗಿಸಲಾಗಿದೆ ಜಿ ಧ ವೈದ್ಯಕೀಯ ಸಾಧನಗಳು ಅವುಗಳ ಕಚ್ಚಾ ವಸ್ತುಗಳು ಸೇರಿದಂತೆ ಅಗತ್ಯ ವಸ್ತುಗಳ ಉತ್ಪಾದನಾ ಘಟಕಗಳು ಅವುಗಳ ಪೂರೈಕೆ ಸರಪಳಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ಸೇಣಬಿನ ಉದ್ದಮ ಐಟಿ ಪಾರ್ಡ್ವೇರ್ ಮತ್ತು ಪ್ಕಾಕೇಜಿಂಗ್ ವಸ್ತುಗಳ ಉತ್ಪಾದನಾ ಘಟಕಗಳಿಗೂ ಹೊಸ ಮಾರ್ಗಸೂಚಿಗಳಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಕಿತ್ತಳೆ ವಲಯಗಳಲ್ಲಿ ಕೆಂಪು ವಲಯದಲ್ಲಿ ಅನುಮತಿಸಲಾದ ಚಟುವಟಿಕೆಗಳ ಜೊತೆಗೆ ಟ್ಯಾಕ್ಲಿ ಮತ್ತು ಕ್ಯಾಬ್ ಗಳಲ್ಲಿ ಒಬ್ಬ ಚಾಲಕ ಮತ್ತು ಒಬ್ಬ ಪ್ರಯಾಣಿಕರೊಂದಿಗೆ ಮಾತ್ರ ಸಂಚರಿಸಲು ಅನುಮತಿಸಲಾಗಿದೆ ಅಂತರ ಜಿಲ್ಲಾ ಸಂಚಾರಕ್ಕೆ ನಾಲ್ಕು ಚಕ್ರ ವಾಪನಗಳಲ್ಲಿ ಚಾಲಕ ಮತ್ತು ಇಬ್ಬರು ಪ್ರಯಾಣಿಕರಿಗೆ ಮಾತ್ರ ಅವಕಾಶವಿರುತ್ತದೆ ಇನ್ನು ದ್ವಿಚಕ್ರ ವಾಪನಗಳಲ್ಲಿ ಇಬ್ಬರಿಗೆ ಸಂಚರಿಸಲು ಅವಕಾಶವಿರುತ್ತದೆ ಪಸಿರು ವಲಯಗಳಲ್ಲಿ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಗೃಪ ಸಚಿವಾಲಯದ ಮಾರ್ಗಸೂಚಿಗಳು ದೇಶಾದ್ಯಂತ ನಿ ೇಧಿಸಲಾಗಿರುವ ಸೀಮಿತ ಚಟುವಟಿಕೆಗಳನ್ನು ಹೊರತು ಪಡಿಸಿ ಉಳಿದೆಲ್ಲಾ ಚಟುವಟಿಕೆಗಳಿಗೆ ಅವಕಾಶ ನಿಡಿವೆ

ಸರಬರಾಜು ಸರಪಳಿಯನ್ನು ನಿರ್ವಹಿಸಲು ಎಲ್ಲಾ ಸರಕುಗಳ ಸಂಚಾರಕ್ಕೆ ಅನುಮತಿ ನೀಡಲಾಗಿದೆ

ಅವರು ಇಂಧನ ವಲಯದಲ್ಲಿ ಸುಶ್ಧಿರತೆ ಕಾಯ್ದುಕೊಳ್ಳಲು ಮತ್ತು ದೀರ್ಘಕಾಲದ ಸುಧಾರಣೆಗಳ ಕುರಿತು ಚರ್ಜಿಸಿದರು ಅಲ್ಲದೆ ಇಂಧನ ವಲಯಕ್ಕೆ ಪೂಡಿಕೆ ಪೆಚ್ಚಿಸುವುದು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಪಾಕ್ರ ಕಲ್ಲಿದ್ದಲು ಪೂರೈಕೆ ಮತ್ತೀತರ ವಿಷಯಗಳ ಕುರಿತಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು ಆರ್ಥಿಕ ಮನಃಶ್ಲೇತನಕ್ಕೆ ಇಂಧನ ವಲಯ ಅತ್ಯಂತ ಪ್ರಮುಖವಾಗಿದೆ

ಭಾರತೀಯ ವೈಮಾನಿಕ ವಲಯವನ್ನು ಪೆಚ್ಚು ಪರಿಣಾಮಕಾರಿಗೊಳಿಸಲು ಕೈಗೊಳ್ಳಬೇಕಿರುವ ಕಾರ್ಯತಂತ್ರಗಳ ಬಗ್ಗೆ ಪ್ರಧಾನ ಮಂತ್ರಿ ಸಮಗ್ರ ಪರಿಶೀಲನೆ ನಡೆಸಿದರು ಕೇಂದ್ರ ಸರ್ಕಾರದ ಮಾರ್ಗಸೂಜಿಯಂತೆ ಕಂಟ್ಟೆನ್ಸೆಂಟ್ ವಲಯ ಹೊರತುಪಡಿಸಿ ಉಳಿದ ಕಡೆಗಳಲ್ಲಿ ಆರ್ಥಿಕ ಚಟುವಟಿಕೆಗಳನ್ನು ಆರಂಭಿಸುವಂತೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಜಿಲ್ಲಾಧಿಕಾರಿಗಳಿಗೆ ವಿಡಿಯೋ ಸಂವಾದದ ಮೂಲಕ ಸೂಚನೆ ನೀಡಿದ್ದಾರೆ ಸಮಾಜ ಕಲ್ವಾಣ ಇಲಾಖೆಯ ವಿದ್ವಾರ್ಥಿನಿಲಯಗಳಲ್ಲಿ ಸಾರ್ವಜನಿಕರಿಗೆ ಆಹಾರ ಧಾನ್ವಗಳನ್ನು ಪಂಚಲು ಸೂಕ್ತ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳಬೇಕು ಅಂತರ್ಜಿಲ್ಲೆ ಮತ್ತು ಅಂತಾರಾಜ್ಬಗಳಿಗೆ ಪ್ರಯಾಣಿಸುವ ಪ್ರಯಾಣಿಕರಿಗೆ ಕೆಎಸ್ಆರ್ಟಿಸಿ ಬಸ್ ಸೌಲಭ್ಣ ಒದಗಿಸುತ್ತಿದ್ದು ಪ್ರಯಾಣಿಕರಿಂದ ಎರಡು ಪಟ್ಟು ದರ ವಸೂಲಿ ಮಾಡಬಾರದು ಎಂದು ಆದೇಶಿಸಿದ್ದಾರೆ

ನೇಕಾರರ ಸಮಸ್ಲೆಗಳನ್ನು ಪರಿಪರಿಸುವ ಕುರಿತು ಪ್ರತ್ನೇಕ ಸಭೆ ಕರೆಯಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ

ಉತ್ತರ ಪ್ರದೇಶ ಬಿಹಾರ್ ಪಂಜಾಬ್ ಹಿಮಾಚಲ ಪ್ರದೇಶ ದಾದ್ರಾ ಮತ್ತು ನಗರ್ ಪವೇರಿ ಹಾಗೂ ದಮನ್ ಮತ್ತು ದಿಯು ಈ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾಗಿವೆ ಆಂಧ್ರಪ್ರದೇಶ ಗೋವಾ ಗುಜರಾತ್ ಪರಿಯಾಣ ಜಾರ್ಖಂಡ್ ಕೇರಳ ಕರ್ನಾಟಕ ಮತ್ತು ಮಧ್ಯಪ್ರದೇಶ ಮಹಾರಾಷ್ಟ ರಾಜಸ್ತಾನ್ ತೆಲಂಗಾಣ ಮತ್ತು ತ್ರಿಮರ ಈಗಾಗಲೇ ಒಂದು ದೇಶ ಒಂದು ಪಡಿತರ ಚೀಟಿ ಯೋಜನೆ ವ್ಯಾಪ್ತಿಗೆ ಒಳಪಟ್ಟಿದೆ ಪಡಿತರ ಚೀಟಿ ಹೊಂದಿರುವವರ ರಾಷ್ಷೀಯ ಮೋರ್ಟಬಿಲಿಟಿ ಜಾರಿಯಲ್ಲಿನ ಪ್ರಗತಿಯ ಬಗ್ಗೆ ಪಾಸ್ವಾನ್ ಪರಾಮರ್ಶೆ ನಡೆಸಿದರು

ಈ ಫಲಾನುಭವಿಗಳು ಈಗ ಒಂದು ದೇಶ ಒಂದು ಪಡಿತರ ಚೀಟಿ ಯೋಜನೆಯಡಿ ತಮ್ಮಲ್ಲಿ ಸದ್ಯ ಇರುವ ಪಡಿತರ ಚೀಟಿಯನ್ನು ಬಳಸಿಕೊಂಡು ಈ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಯಾವುದೇ ನ್ಯಾಯಬೆಲೆ ಅಂಗಡಿಗಳಲ್ಲಿ ತಮಗೆ ನಿಗದಿಯಾದ ಆಹಾರ ಧಾನ್ಯಗಳನ್ನು ಪಡೆಯಬಹುದಾಗಿದೆ ಕೃಷಿ ಉತ್ಪನ್ನಗಳನ್ನು ವಿದ್ಯುನ್ಮಾನ ಮಂಡಿಗಳ ಮೂಲಕ ಮಾರಾಟ ಮಾಡುವ ಇ ನ್ಯಾಮ್ ವೇದಿಕೆಗೆ ಏಳು ರಾಜ್ನಗಳ ಹೊಸ ಮಂಡಿಗಳು ಸೇರ್ಪಡೆಯಾಗಿವೆ

ಈತಿಂಗಳಾತ್ಯಂದ ವೇಳೆಗೆ ಒಂದು ಸಾವಿರ ಮಂಡಿಗಳು ಇ ನ್ಯಾಮ್ಗೆ ಸೇರ್ಪಡೆಯಾಗಲಿವೆ ಆ ಮೂಲಕ ತಂತ್ರಜ್ಞಾನದ ಫಲವನ್ನು ರೈತರಿಗೆ ತಲುಪಿಸಬೇಕು ಎಂದು ಪ್ರಧಾನಮಂತ್ರಿ ಅವರ ಕನಸು ನನಸಾಗಲಿದೆ ಎಂದು ಕೃಷಿ ಸಚಿವ ನರೇಂದ್ರ ಸಿಂಗ್ ಥೋಮರ್ ಹೇಳಿದ್ದಾರೆ ಇದೇ ಮೊದಲ ಬಾರಿಗೆ ಕರ್ನಾಟಕ ಇ ನ್ನಾಮ್ ರಾಜ್ಯಗಳ ಪಟ್ಟಿಗೆ ಸೇರ್ಪಡೆಯಾಗಿದೆ

ದರ ನಿಗದಿ ಕೋಶದಿಂದ ಮೂರು ವರ್ಷಗಳಿಗೊಮ್ಮೆ ಅರಣ್ಯ ಉತ್ಪನ್ನಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ಪರಿಷ್ಕರಿಸಲಾಗುತ್ತದೆ ಎಂದು ಸಚಿವಾಲಯ ತಿಳಿಸಿದೆ

ಕನಿಷ್ಠ ಬೆಂಬಲ ಬೆಲೆಯನ್ನು ಪರಿಷ್ಕರಿಸಲಾಗಿದೆ